ಮಹಿಳೆಯರ ಸುರಕ್ಷತೆ ಹಾಗೂ ಅವರ ಮೇಲೆ ನಡೆಯುವ ಅಪರಾಧಗಳ ತಡೆಗಾಗಿ ಕೇಂದ್ರದಿಂದ ನೂತನ ಮಾರ್ಗಸೂಚಿ

ಇಂದು ವಿಶ್ವ ಮಾನಸಿಕ ಆರೋಗ್ಯ ಹಾಗೂ ವಿಶ್ವ ವಲಸೆ ಹಕ್ಕೆ ದಿನ ಆಚರಣೆ ಮಾನಸಿಕ ಆರೋಗ್ಯ ಜಾಗೃತಿ ಮತ್ತು ವಲಸೆ ಹಕ್ಕಿ ರಕ್ಷಣೆ ಕುರಿತು ವಿವಿಧ ಕಾರ್ಯಕ್ರಮ

ಜಾರಿಯಲ್ಲಿರುವ ಕಾನೂನುಗಳ ಅನುಸರಣೆಯಲ್ಲಿ ಪೋಲಿಸರ ಯಾವುದೇ ವೈಫಲ್ಟ ನ್ವಾಯದಾನ ಪ್ರಕ್ರಿಯೆಗೆ ಮೂರಕವಾಗುವುದಿಲ್ಲ ಎಂದು ಸರ್ಕಾರ ತಿಳಿಸಿದೆ ಅಪರಾಧ ದಂಡ ಸಂಒತೆಯ ದಂಡಾರ್ಹ ದುಷ್ಟಕ್ಕ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಿಸುವುದು ಕಡ್ಡಾಯವಾಗಿರುತ್ತದೆ ಎಂದು ಕೇಂದ್ರ ಗೃಹ ಸಚಿವಾಲಯ ಮಾರ್ಗಸೂಚಿಯಲ್ಲಿ ತಿಳಿಸಿದೆ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ವ ಸೇರಿ ಯಾವುದೇ ಶಿಕ್ಷಾರ್ಹ ದುಷ್ಟತ್ತ ನಡೆದ ಬಗ್ಗೆ ಮಾಹಿತಿ ಲಭಿಸಿದಾಗ ಮೊಲೀಸ್ ಕಾಣೆ ವ್ಯಾಪ್ತಿ ಪ್ರದೇಶದ ಹೊರಗೆ ಘಟನೆ ಸಂಭವಿಸಿದ್ದರೂ ಮೊಲೀಸರು ಎಫ್ಐಆರ್ ಅಥವಾ ಶೂನ್ತ ಎಫ್ಐಆರ್ ದಾಖಲಿಸಲು ಕಾನೂನಿನಲ್ಲಿ ಅವಕಾಶವಿರುತ್ತದೆ ಈ ನಿಟ್ಟನಲ್ಲಿ ಯಾವುದೇ ಮೊಲೀಸ್ ವೈಫಲ್ಠದ ಬಗ್ಗೆ ತನಿಖೆ ನಡೆಸಿ ಇದಕ್ಕೆ ಜವಾಬ್ದಾರರಾದ ಅಧಿಕಾರಿಗಳ ವಿರುದ್ಧ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬಹುದಾಗಿದೆ ಎಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ

ಅವಧಿ ವಿಸ್ತರಣೆಯ ಲಾಭವನ್ನು ಪಡೆಯಲು ಹಾಗೂ ಕೊನೆಯ ನಿಮಿಷದ ದಟ್ಟಣೆ ತಪ್ಪಿಸಲು ತೆರಿಗೆ ಪಾವತಿದಾರರು ಆದಷ್ಟು ಬೇಗನೆ ಜಿಎಸ್ಟಿ ವಾರ್ಷಿಕ ರಿಟರ್ನ್ ಸಲ್ಲಿಸಬೇಕೆಂದು ಹಣಕಾಸು ಸಚಿವಾಲಯ ಮನವಿ ಮಾಡಿದೆ

ಜಮ್ಮು ಕಾಶ್ಮೀರದ ಮೂಂಚ್ ಜಿಲ್ಲೆಯ ಮಾನ್ಕೋಟ್ ವಲಯದಲ್ಲಿ ಪಾಕಿಸ್ತಾನ ಸೇನಾಪಡೆಗಳು ಮತ್ತೆ ಕದನ ವಿರಾಮ ಉಲ್ಲಂಘಿಸಿದ್ದು ಶೆಲ್ ದಾಳಿ ನಡೆಸಿವೆ ಗಡಿರೇಬೆಯ ಬಳಿ ಇಂದು ಬೆಳಗಿನ ಜಾವ ಪಾಕಿಸ್ತಾನ ಸೇನಾವಡೆ ಅಪ್ರಜೋದಿತ ದಾಳಿ ನಡೆಸಿದ್ದು ಇದಕ್ಕೆ ಭಾರತೀಯ ಸೇನೆ ತಕ್ಕ ಪ್ರತ್ತುತ್ತರ ನೀಡಿದೆ ಎಂದು ಸೇನಾ ಸಾರ್ವಜನಿಕ ಸಂಪರ್ಕಾಧಿಕಾರಿ ಕರ್ನಲ್ ದೇವಿಂದರ್ ಆನಂದ್ ತಿಳಿಸಿದ್ದಾರೆ ದಾಳಿಯಲ್ಲಿ ಯಾವುದೇ ಪ್ರಾಣಾಪಾಯ ಅಥವಾ ಅಸ್ತಿ ವಾಸ್ತಿ ಹಾನಿ ಉಂಟಾಗಿಲ್ಲ

ದೇಶದ ನಾಗರಿಕರು ಹಾಗೂ ವಿದೇಶಗಳಲ್ಲಿರುವ ಭಾರತೀಯರೊಂದಿಗೆ ಪ್ರಧಾನಂತ್ರಿಯವರು ತಮ್ಮ ಮನದ ಮಾತನ್ನು ಪಂಚಿಕೊಳ್ಳಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಾಗರಿಕರು ತಮ್ಮ ಸಲಹೆ ಸೂಚನೆ ಅಥವಾ ಅಭಿಪ್ರಾಯಗಳನ್ನು ಸಲ್ಲಿಸಬಹುದಾಗಿದೆ

ಅನಾರೋಗ್ಯದಿಂದ ಮೊನ್ನೆ ನಿಧನ ಹೊಂದಿದ ಕೇಂದ್ರ ಸಚಿವ ಹಾಗೂ ಲೋಕ ಜನಶಕ್ತಿ ಪಕ್ಷದ ನಾಯಕ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆಯನ್ನು ಐಹಾರ್ದ ಪಾಟ್ನಾದಲ್ಲಿ ಇದೀಗ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಗುತ್ತಿದೆ ಇದಕ್ಕೂ ಮುನ್ನ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪಾರ್ಥಿವ ಶರೀರವನ್ನು ಪಾಟ್ನಾದ ಲೋಕ ಜನಶಕ್ತಿ ಪಕ್ಷದ ಕಜೇರಿಯಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿತ್ತು ಲಕ್ಷಾಂತರ ಮಂದಿ ಅಂತಿಮ ದರ್ಶನ ಪಡೆದು ಅಗಲಿದ ನಾಯಕನಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು

ದೆಹಲಿಯಲ್ಲಿರುವ ಪಾಸ್ವಾನ್ ಅವರ ನಿವಾಸದಲ್ಲಿ ನಿನ್ನೆ ಪಾರ್ಥಿವ ಶರೀರ ಇಡಲಾಗಿತ್ತು ರಾಷ್ಟಪತಿ ರಾಮನಾಥ್ ಕೋವಿಂದ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತಿಮ ನಮನ ಸಲ್ಲಿಸಿ ಪಾಸ್ವಾನ್ ಕುಟುಂಬ ವರ್ಗದವರಿಗೆ ಸಾಂತ್ವನ ಹೇಳಿದ್ದರು ಅಲ್ಲದೆ ಕೇಂದ್ರ ಸಚಿವರಾದ ಅಮಿತ್ ಶಾ ರಾಜನಾಥ್ ಸಿಂಗ್ ರವಿಶಂಕರ್ ಪ್ರಸಾದ್ ಡಾ ಪರ್ಷವರ್ಧನ್ ಪಾಗೂ ಬಿಜೆಪಿ ಅಧ್ಯಕ್ಷ ಜೆ

ನಡ್ಡಾ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಅಂತಿಮ ನಮನ ಸಲ್ಲಿಸಿದರು ನಿನ್ನೆ ರಾತ್ರಿ ದೆಹಲಿಯಿಂದ ಪಾಟ್ನಾಕ್ಕೆ ರಾಮ್ ವಿಲಾಸ್ ಪಾಸ್ವಾನ್ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಯಿತು

ಮಾನಸಿಕ ಆರೋಗ್ಯ ಸಮಸ್ಥೆಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಈ ಬಗ್ಗೆ ಶಿಕ್ಷಣ ನೀಡುವುದು ಹಾಗೂ ಸಮಸ್ಥೆಗಳನ್ನು ನಿವಾರಣೆ ಮಾಡುವ ಮೂಲಕ ಮಾನಸಿಕ ರೋಗಿಗಳಿಗೆ ಬೆಂಬಲ ನೀಡುವುದು ವಿಶ್ವ ಮಾನಸಿಕ ಆರೋಗ್ಯ ದಿನದ ಮುಖ್ಯ ಉದ್ದೇಶವಾಗಿದೆ ಈ ದಿನದ ಅಂಗವಾಗಿ ಟ್ವೀಟ್ ಮಾಡಿರುವ ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಸಮಗ್ರ ಮತ್ತು ಗುಣಮಟ್ಟದ ಮಾನಸಿಕ ಆರೋಗ್ಯ ಸೇವೆಗಳನ್ನು ಒದಗಿಸುವಲ್ಲಿ ಸರ್ಕಾರ ಬದ್ಧವಾಗಿದೆ ಲಭ್ಯವಿರುವ ಮಾನಸಿಕ ಆರೋಗ್ಯ ಸೇವೆಗಳನ್ನು ಜನತೆ ಬಳಸಿಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದ್ದಾರೆ ವಿಶ್ವ ವಲಸೆ ಹಕ್ಕಿ ದಿನವನ್ನು ಇಂದು ಆಚರಿಸಲಾಗುತ್ತಿದೆ ಈ ಕುರಿತು ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವ ಪ್ರಕಾಶ್ ಜಾವ್ಹೇಕರ್ ವಲಸೆ ಪಕ್ಕಿಗಳ ರಕ್ಷಣೆಗಾಗಿ ಕೇಂದ್ರ ಸರ್ಕಾರ ರಾಷ್ಟೀಯ ಕ್ರೀಯಾ ಯೋಜನೆ ಜಾರಿಗೊಳಿಸಿದೆ ಈ ನಿಟ್ಟನಲ್ಲಿ ಜೌಗು ಪ್ರದೇಶ ರಕ್ಷಣೆ ಹಕ್ಕಿಗಳ ಗೂಡು ಕಟ್ಟುವಿಕೆಗೆ ಪೂರಕ ಪರಿಸರ ನಿರ್ಮಾಣ ಮುಂತಾದ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ

ಪೆನ್ಸಿಲ್ವೇನಿಯಾ ರಾಜ್ಯದ ಅತಿದೊಡ್ಡ ನಗರ ಫಿಲಿಡೆಲ್ಲಿಯಾ ಮೇಯರ್ ಜಿಮ್ ಕೆನಿ ಅವರು ಮಾಡಿದ ಮನವಿ ಮೇರೆಗೆ ಅಲ್ಲಿನ ಕೋವಿಡ್ ವಾರಿಯರ್ಗಿಗಳ ಬಳಕೆಗಾಗಿ ಭಾರತ ಮಾಸ್ಕ್ ಕೊಡುಗೆ ನೀಡಿದೆ ಈ ಕುರಿತು ಅಮೆರಿಕದಲ್ಲಿನ ಭಾರತೀಯ ರಾಯಭಾರಿ ತರಂಜಿತ್ ಸಿಂಗ್ ಸಂಧು ಈ ದೇಣಿಗೆ ಆರೋಗ್ಟವಲಯದಲ್ಲಿ ಭಾರತ ಮತ್ತು ಅಮೆರಿಕದ ವಿಶ್ವಾಸಾರ್ಹ ಪಾಲುದಾರಿಕೆಯ ಉತ್ತಮ ಉದಾಹರಣೆಯಾಗಿದೆ ಎಂದು ಟ್ವೀಟ್ ಮಾಡಿದ್ದಾರೆ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

ವಿಜಯಮರ ಜಿಲ್ಲೆಯ ಕಲಾವಿದ ಸಂತೋಷ್ ಎಂ ಚವ್ಹಾಣ್ ಕೋವಿಡ್ ಮುನ್ನಚ್ಚರಿಕೆ ಕ್ರಮಗಳ ಕುರಿತು ಜಾಗೃತಿಯ ಮಾತುಗಳನ್ನಾಡಿದ್ದಾರೆ